ಎಸ್ ಯಡಿಯೂರಪ್ಪ

ಪಶ್ಚಿಮ ಬಂಗಾಳದ ಸೋದೇಪುರ್ದಲ್ಲಿ ಪ್ರಾರ್ಥನ ಪೂರ್ವ ನಡೆದ ಸಭೆಯಲ್ಲಿ ಮಹಾತ್ನಾ ಗಾಂಧೀಜಿ ಜನರು ಕೇವಲ ತಮ್ಮ ಸ್ವಂತ ಧಾರ್ಮಿಕ ಮಸ್ತಕಗಳನ್ನು ಓದುವುದಷ್ಷೇ ಅಲ್ಲದೇ ಅನ್ಯ ಧರ್ಮದ ಪುಸ್ತಕಗಳನ್ನು ಓದಬೇಕು ಎಂದು ಹೇಳಿದ್ದರು

ವಿಶ್ವ ಸಂಸ್ಟೆ ರಚನೆಯಾದಾಗಿನ ಸ್ಹಿತಿಗತಿಗಳು ಈಗಿನ ಪ್ರಪಂಚಕ್ಕಿಂತ ತುಂಬಾ ಭಿನ್ನವಾಗಿವೆ ಸಮಸ್ಟೆಗಳು ಪರಿಹಾರಗಳೂ ಭಿನ್ನವಾಗಿದ್ದು ವಿಶ್ವ ಕಲ್ಯಾಣದ ಭಾವನೆಯೊಂದಿಗೆ ಈ ಸಂಸ್ಥೆ ಆರಂಭವಾಗಿದ್ದು ಅದೂ ಕೂಡ ಆ ಸಮಯದ ಮೇಲೆ ಅವಲಂಬಿತವಾಗಿತ್ತು

ಹೀಗಾಗಿ ಇಡೀ ವಿಕ್ವ ಸಮುದಾಯದ ಮುಂದೆ ಅತಿ ದೊಡ್ಡ ಸವಾಲಿದೆ

ಮೂರನೇ ವಿಶ್ವ ಯುದ್ದ ಆಗಲಿಲ್ಲ ಆದರೆ ಅನೇಕ ಯುದ್ದಗಳಾಗಿವೆ ಎಂಬುದನ್ನು ಅಲ್ಲಗೆಳೆಯುವಂತಿಲ್ಲ ಉಗ್ರವಾದಿಗಳ ದಾಳಿಗಳು ಇಡೀ ವಿಶ್ವವನ್ನೇ ನಲುಗಿಸಿವೆ ಈ ಯುದ್ದಗಳಲ್ಲಿ ಅಮಾಯಕರು ಪ್ರಾಣ ಕಳೆದುಕೊಂಡಿದ್ದಾರೆ ಸಾವಿರಾರು ಮಕ್ಕಳು ಪ್ರಪಂಚವನ್ನೇ ಕಾಣದೇ ಇರುವುದು ದುರದೃಷ್ಟಕರ ಇನ್ನೆಷ್ಟೋ ಜನರು ತಮ್ಮ ಜೀವನದ ಉಳಿತಾಯಗಳನ್ನು ಕಳೆದುಕೊಂಡರು ತಮ್ಮ ಕನಸುಗಳನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗಲಿಲ್ಲ ಎಂದು ಪ್ರಧಾನಿ ಬೇಸರ ವ್ಲಕ್ಷಪಡಿಸಿದರು ಈಗ ವಿಶ್ವಸಂಸ್ಥೆ ಅದೆಷ್ಟು ಪ್ರಸ್ತುತ ಎಂದು ಪ್ರಶ್ನಿಸಿದ ಮೋದಿ ಭಾರತಕ್ಷೆ ನಿರ್ಣಯ ಕೈಗೊಳ್ಳುವ ಅಧಿಕಾರ ನೀಡುವಂತೆ ಶ್ರತಿಪಾದಿಸಿದರು

ಹೀಗಾಗಿ ಭಾರತಕ್ಕೆ ನಿರ್ಧರಣಾ ಸ್ಥಾನಮಾನ ನೀಡುವ ಅಗತ್ವವಿದೆ ಎಂದರು ಕೊರೊನಾ ಬಿಕ್ಕಟ್ಟನ ವಿರುದ್ದ ಆರು ತಿಂಗಳಿಂದ ಇಡೀ ವಿಶ್ವವೇ ಹೋರಾಟ ನಡೆಸಿದೆ ಆದಾಗ್ಲೂ ಮಹತ್ತದ ಉಪಕ್ರಮಗಳನ್ನು ಕಾಣಲು ಸಾಧ್ಯವಾಗಿಲ್ಲ ಭಾರತದ ಜನರು ವಿಶ್ವಸಂಸ್ಥೆಯ ಕಾಂತಿಕಾರಕ ಪ್ರಕ್ರಿಯೆಗಳು ಪೂರ್ಣಗೊಳ್ಳಲು ದೀರ್ಘಕಾಲದಿಂದ ಕಾಯುತ್ತಿದ್ದಾರೆ ಆದರೆ ಈ ಪ್ರಕ್ರಿಯೆಗಳಿಗೆ ತಾರ್ಕಿಕ ಅಂತ್ಯ ಸಿಗುವುದೇ ಎಂಬ ಪ್ರಶ್ನೆ ಎದುರಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು

ಆಕಾಶವಾಣಿ ಹಾಗೂ ದೂರದರ್ಶನದ ಎಲ್ಲಾ ವಾಹಿನಿಗಳು ಮತ್ತು ಆಕಾಶವಾಣಿಯ ಜಾಲತಾಣ ನ್ಯೂಸ್ ಆನ್ ಏರ್ ಕಾಮ್ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆ್ಕಪ್ ಮೂಲಕ ಈ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ ಆಕಾಶವಾಣಿ ಹಾಗೂ ದೂರದರ್ಶನ ಪಿಎಂಒ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಕೂಬ್ ಚಾನಲ್ಗಳಲ್ಲೂ ಕಾರ್ಯಕ್ರಮ ನೇರ ಪ್ರಸಾರವಾಗಲಿದೆ ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರವಾಗಲಿದೆ

ಹೊರಹೊಮ್ಮುತ್ತಿರುವ ಆಹ್ಲಾದಕರ ತಾಣಗಳು ಎಂಬುದು ಈ ಕಾರ್ಯಕ್ರಮದ ಧ್ಯೇಯ ವಾಕ್ಕವಾಗಿದ್ದು ಇನ್ನಷ್ಟು ಸುಧಾರಿಸುತ್ತಿರುವ ಆಕರ್ಷಿತಗೊಳ್ಳುತ್ತಿರುವ ತಾಣಗಳ ಬಗ್ಗೆ ವಿವರ ಸಿಗಲಿದೆ ಪ್ರವಾಸೋದ್ಯಮವನ್ನು ಚುರುಕುಗೊಳಿಸಲು ಈ ವಿನೂತನ ಪ್ರಯತ್ನ ಮಾಡಲಾಗುತ್ತಿದೆ ಈಶಾನ್ಯ ಭಾರತ ಅಭಿವೃದ್ಧಿ ಸಚಿವಾಲಯದಡಿ ದೇಶದ ಇತರ ಭಾಗಗಳ ಜನರನ್ನು ಈಶಾನ್ಯ ಭಾಗದೊಂದಿಗೆ ಸಂಪರ್ಕಿಸಿ ರಾಷ್ಟೀಯ ಸಮಗ್ರತೆ ಬಲಪಡಿಸಲು ಡೆಸ್ಟಿನೇಷನ್ ನಾರ್ತ್ ಈಸ್ಟ್ ಕಾರ್ಯಕ್ರಮ ರೂಪಿಸಲಾಗಿದೆ

ಎಸ್ ಯಡಿಯೂರಪ್ಪ ಅವರು ಜಯ ಸಾಧಿಸಿದ್ದಾರೆ ನಿನ್ನೆ ತಡ ರಾತ್ರಿವರೆಗೂ ಕಲಾಪ ನಡೆಯಿತು ಪ್ರತಿ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸರ್ಕಾರದ ವಿರುದ್ದ ಅವಿತ್ನಾಸ ನಿರ್ಣಯ ಮಂಡಿಸಿದ್ದರು

ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅವಿಶ್ವಾಸ ನಿರ್ಣಯ ಧ್ವನಿಮತದ ಮೂಲಕ ಸೋತಿದೆ ಎಂದು ಸಭೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರತಿಪಕ್ಷದ ಆರೋಪಗಳಿಗೆ ಉತ್ತರ ನೀಡಿದ ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು ಸರ್ಕಾರದ ವಿರುದ್ದ ಆಧಾರ ರಹಿತ ಆರೋಪವನ್ನು ಮಾಡಿದ್ದು ಈ ಆರೋಪಗಳಲ್ಲಿ ಯಾವುದೇ ರೀತಿಯ ಹುರುಳಲ್ಲ ಕೊರೊನಾ ವೈರಸ್ ಸಾಂಕ್ರಾಮಿಕ ರೋಗ ರಾಜ್ಯದಲ್ಲಿ ಸೃಷ್ಟಿಸಿರುವ ಪರಿಸ್ಥಿತಿಯನ್ನು ಸರ್ಕಾರ ಸಮರ್ಥವಾಗಿ ನಿರ್ಭಾಯಿಸಿದೆ ಎಂದು ಹೇಳಿದರು